ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುತ್ತಿರುವ ಭಾರತದ ಪ್ರಥಮ ಪ್ರಧಾನಿ ಎಂಬ ಹೆಗ್ಗಳಕೆಗೂ ನರೇಂದ್ರ ಮೋದಿ ಅವರು ಪಾತ್ರರಾಗಲಿದ್ದಾರೆ ರುವಾಂಡ ಭೇಟಿಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಗಾಲಿಯಲ್ಲಿ ಭಾರತ ರುವಾಂಡ ಉದ್ಭಮ ಒಕ್ಕೂಟದ ಸಮಾವೇಶದಲ್ಲಿ ಇಂದು ಪಾಲ್ಗೊಂಡಿದ್ದರು ಉಭಯ ದೇಶಗಳ ಪ್ರಮುಖ ಸಿಇಒಗಳನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು ಭಾರತ ಮತ್ತು ರುವಾಂಡ ನಡುವಿನ ಆರ್ಥಿಕ ಒಪ್ಪಂದವನ್ನು ಇನ್ನಷ್ಟು ವೃದ್ಧಿಗೊಳಿಸಲು ನಮ್ಮ ಸರ್ಕಾರ ಪ್ರಯತ್ನಿಸಲಿದೆ ಎಂದು ಹೇಳಿದರು ರುವಾಂಡದಲ್ಲಿ ಗ್ರಾಮೀಣ ಅಭಿವೃದ್ದಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿಘುಲ ಅವಕಾಶಗಳವೆ ಎರಡೂ ದೇಶಗಳು ಒಟ್ನಾಗಿ ಪಲವು ಯೋಜನೆಗಳನ್ನು ಕೈಗೊಳ್ಳಲಿವೆ ಎಂದರು

ರುವಾಂಡಾದಲ್ಲಿ ಗೋ ಪಾಲನೆಯೇ ಪ್ರಮುಖವಾಗಿದೆ ಇದಕ್ಕಾಗಿ ಗಿರಿಂಕಾ ಎಂಬ ರಾಷ್ಟೀಯ ಸಾಮಾಜಿಕ ಭದ್ರತಾ ಯೋಜನೆಯನ್ನು ಸರ್ಕಾರ ಆರಂಭಿಸಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕಿಗಾಲಿ ನರಮೇಧ ಸ್ನಾರಕಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಿದರು

ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರೇಂದ್ರ ಮೋದಿ ರುವಾಂಡದಲ್ಲಿ ಅತಿ ಶೀಘುದಲ್ಲೇ ಭಾರತದ ರಾಯಭಾರಿ ಕಚೇರಿಯನ್ನು ಆರಂಭಿಸಲಾಗುವುದು ಇದರಿಂದ ಉಭಯ ದೇಶಗಳ ಸರಕಾರಗಳ ನಡುವಿನ ಸಮನ್ವಯಕ್ಕೆ ಹೆಚ್ಚು ಆದ್ಯತೆ ನೀಡುವುದರ ಜೊತೆಗೆ ಪಾಸ್ಹೋಟ್ ವೀಸಾ ಪಡೆಯುವುದಕ್ಕೂ ಇದು ಅನುಕೂಲವಾಗಲಿದೆ ಎಂದರು ರುವಾಂಡ ಅಧ್ಯಕ್ಷ ಪೌಲ್ ಕಗ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಐತಿಹಾಸಿಕ ಭೇಟ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಮತ್ತು ದೀರ್ಘ ಬಾಂಧವ್ಯದಲ್ಲಿ ಹೊಸ ಮೈಲುಗಲ್ಲಾಗಲಿದೆ ಎಂದು ಬಣ್ಣಿಸಿದರು

ಕೇಂದ್ರ ಸರ್ಕಾರ ಕಾನೂನು ರಚಿಸಲಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಲೋಕಸಭೆಯ ಶೂನ್ಲವೇಳೆಯಲ್ಲಿ ಪ್ರಸ್ತಾಪವಾದ ವಿಷಯಕ್ಕೆ ಉತ್ತರಿಸಿದ ಅವರು ಇಂತಹ ಹೀನಕೃತ್ಯಗಳ ಹಿಂದಿರುವವರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಇಂತಹ ಫಟನೆಗಳನ್ನು ಎನ್ಡಿಎ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಇವುಗಳನ್ನು ತಡೆಯಲು ಕೈಗೊಳ್ಳಬೇಕಾದ ರೂಪುರೇಷೆಗಳನ್ನು ಕೇಂದ್ರ ಗೃಹ ಕಾರ್ಯದರ್ತಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಗಿದೆ ಅದೇ ಮಾದರಿಯಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಚಿವರ ತಂಡವೊಂದನ್ನು ರಚಿಸಿದ್ದು ಈ ಸಮಿತಿಯು ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಶೀಲಿಸಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಗುಂಪು ಪತ್ತೆಗಳು ದೇಶದಲ್ಲಿ ಹೊಸದಾಗಿ ನಡೆಯುತ್ತಿಲ್ಲ ಈ ಹಿಂದೆಯೂ ನಡೆದಿವೆ ಎಂದು ಅವರು ತಿಳಿಸಿದರು ಇದಕ್ಕೂ ಮೊದಲು ಟಿಎಂಸಿ ಸಂಸದ ಸುದೀಪ್ ಬಂಡೋಪಾಧ್ಯಾಯ ಈ ವಿಷಯವನ್ನು ಪ್ರಸ್ತಾಪಿಸಿ ದೇಶದಲ್ಲಿ ಗುಂಪು ಪತ್ತೆ ನಡೆಯುತ್ತಿದ್ದು ಇದನ್ನು ಕೆಲವು ಜನರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು ಆಲ್ವಾರ್ನಲ್ಲಿ ನಡೆದ ಫಟನೆಯಲ್ಲಿ ಪೊಲೀಸರ ಪಾತ್ರವನ್ನು ಪ್ರಶ್ನಿಸಿದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಫಟನೆಯ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದರು ಸಿಪಿಐಎಂ ಸಂಸದ ಮೊಹಮ್ನದ್ ಸಲೀಂ ದೇಶದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಭಯಾನಕ ಘಟನೆಗಳು ಹೆಚ್ಚುತ್ತಿವೆ ಎಂದು ಹೇಳಿದರು ಎಐಎಡಿಎಂಕೆ ನಾಯಕ ಎಂ ತಂಬಿದುರೈ ಈ ಫಟನೆಯ ಕಾರಣಗಳನ್ನು ಪತ್ತೆ ಪಚ್ಚಿ ಅವುಗಳನ್ನು ಪರಿಣಾಮಕಾರಿಯಾಗಿ ಮಟ್ಟ ಹಾಕಬೇಕು ಎಂದು ಆಗ್ರಹಿಸಿದರು ರಫೇಲ್ ಯುದ್ದ ವಿಮಾನ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅನಗತ್ಯ ಆರೋಪ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲ ಆರೋಪಿಸಿದ್ದಾರೆ ಅವರು ತಮ್ನ ಫೇಸ್ ಬುಕ್ನಲ್ಲಿ ಯುದ್ದ ವಿಮಾನದ ಖರೀದಿಯ ದರದ ಬಗ್ಗೆ ಕಾಂಗ್ರೆಸ್ ಮಾಹಿತಿ ಕೇಳುತ್ತಿರುವುದನ್ನು ಖಂಡಿಸಿದ್ದಾರೆ ಶಸ್ತಾಸ್ತ ಖರೀದಿಗೆ ಸಂಬಂಧಿಸಿದ ಬೆಲೆಗಳನ್ನು ದೇಶದ ಹಿತದೃಷ್ಷಿಯಿಂದ ಯುಪಿಎ ಸಚಿವರೂ ಕೂಡ ಹಿಂದೆ ಬಹಿರಂಗಪಡಿಸಿರಲಿಲ್ಲ ಎಂದು ಅವರು ನೆನಪಿಸಿದ್ದಾರೆ ಯುಪಿಎ ಸರ್ಕಾರ ಭ್ರಷ್ಲಾಚಾರದಲ್ಲಿ ಮುಳುಗಿತ್ತು ಆದರೆ ನರೇಂದ್ರ ಮೋದಿ ಸರ್ಕಾರ ಭ್ರಷ್ಲಾಚಾರರಹಿತ ಆಡಳಿತ ನೀಡುತ್ತಿದೆ ಎಂದು ಹೇಳಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪ್ರಾದೇಶಿಕ ಪಕ್ಷಗಳೊಂದಿಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುತ್ತಿರುವುದನ್ನು ಅವರು ಟೀಕಿಸಿದ್ದಾರೆ ರಫೇಲ್ ಯುದ್ದ ವಿಮಾನ ಒಪ್ಪಂದಕ್ಕೆ ಸಂಬಂಧಿಸಿ ಲೋಕಸಭೆಯನ್ನು ದಾರಿ ತಪ್ಪಿಸಿದ್ದಾರೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ದ ವಿರೋಧ ಪಕ್ಷಗಳು ಪಕ್ಷುಚ್ಯುತಿ ಗೊತ್ತುವಳಿ ತರಲು ಮುಂದಾಗಿವೆ ಎಂಬ ಸುದ್ದಿಯ ಹಿನ್ನೆಲೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಇಂದು ಕಾಂಗ್ರೆಸ್ ವಿರುದ್ಗ ಟೀಕಾಪ್ರಹಾರ ನಡೆಸಿದ್ಗಾರೆ ಸಂಸತ್ತಿನ ನಿಯಮಗಳು ಮತ್ತು ಶಿಷ್ಲಾಚಾರಗಳ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಅರಿವಿಲ್ಲ ಹಕ್ಕುಚ್ಕುತಿ ಗೊತ್ತುವಳಿ ಮಂಡಿಸುವುದು ಅವರ ಪಕ್ಕು ಆಗಿರಬಹುದು ಆದರೆ ಯಾವ ಪ್ರಕರಣಗಳಲ್ಲಿ ಹಕ್ಕುಚ್ಚುತಿ ಮಂಡಿಸಬಹುದು ಎಂಬುದನ್ನು ಅವರು ತಿಳಿದುಕೊಳ್ಟಬೇಕು ಎಂದು ಅನಂತ್ ಕುಮಾರ್ ತಿಳಿಸಿದ್ದಾರೆ

ರುಬೆಲ್ ಅಪ್ಲದ್ ಅಲಿಯಾಸ್ ಮುನೀರುಲ್ ಇಸ್ಲಾಮ್ ಮತ್ತು ಮುಪರಫ್ ಹುಸೇನ್ ಅಲಿಯಾಸ್ ಮೂಸಾ ಬಂಧಿತ ಉಗ್ರರಾಗಿದ್ದಾರೆ ಇವರಿಭ್ಗರು ಬಾಂಗ್ಲಾ ನಿವಾಸಿಗಳಾಗಿದ್ಲು ಜಮಾತ್ ಉಲ್ ಮುಜಾಹಿದ್ಲೀನ್ ಉಗ್ರ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು ಎನ್ನಲಾಗಿದೆ ಬಾಂಗ್ಲಾ ಪೊಲೀಸರ ಒತ್ತಡದಿಂದಾಗಿ ಆ ದೇಶ ತೊರೆದಿರುವ ಅವರು ಈ ವರ್ಷದ ಮಾರ್ಚ್ ತಿಂಗಳನಿಂದ ಫಾಜಿಯಾಬಾದ್ ಮತ್ತು ಗೌತಮ್ಬುದ್ದ ನಗರ ಜೆಲ್ಲೆಗಳಲ್ಲಿ ಉಗ್ರ ಚಟುವಟಕೆಯಲ್ಲಿ ತೊಡಗಿಕೊಂಡಿದ್ದರು ಎಂದು ಪೊಲೀಸರು ತಿಳಿಸಿದ್ಗಾರೆ ಉತ್ತರ ಪ್ರದೇಶ ಪೊಲೀಸ್ನ ಭಯೋತ್ಪಾದಕ ನಿಗ್ರಹ ದಳ ಗೌತಮಬುದ್ಲ ನಗರ ಜಿಲ್ಲಾ ಪೊಲೀಸ್ ಮತ್ತು ಪಶ್ಲಿಮ ಬಂಗಾಳ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಇವರಿಬ್ಬರನ್ನು ಬಂಧಿಸಿದ್ದಾರೆ ಎಂದು ನಮ್ನ ಲಕ್ನೋ ಬಾತ್ಸೀದಾರ ಪೊಲೀಸ್ ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಿದ್ದಾರೆ ವಿಚಾರಣೆಗಾಗಿ ಅವರಿಬ್ಲರನ್ನು ಲಕ್ನೋಗೆ ತರಲಾಗುವುದು ಬಳಿಕ ಪಶ್ಚಿಮ ಬಂಗಾಳಕ್ಕೂ ಕರೆದೊಯ್ಯುವ ಸಾಧ್ಯತೆ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಗಾಯಗೊಂಡ ಮತ್ತೋರ್ವ ಯೋಧನನ್ನು ಹೆಚ್ಚನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಸೇನೆಯ ಮೂಲಗಳು ತಿಳಿಸಿವೆ ಉಗ್ರರು ಸಿಆರ್ಪಿಎಫ್ ಸಿಭ್ಗಂದಿ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದರಿಂದ ಇಬ್ಲರು ಸೈನಿಕರು ಗಾಯಗೊಂಡರು ದಾಳಿಕೋರರ ಪತ್ತೆಗೆ ಶೋಧ ಕಾರ್ಯ ನಡೆಸಲಾಗಿದೆ ಈ ದಾಳಿಯ ಹೊಣೆಯನ್ನು ಹಿಜ್ಲಲ್ ಮುಜಾಹಿದ್ದೀನ್ ಸಂಘಟನೆ ವಹಿಸಿಕೊಂಡಿದೆ ಎಂದು ಸೇನೆಯ ಮೂಲಗಳು ತಿಳಿಸಿವೆ ಕೇಂದ್ರ ಸರ್ಕಾರ ಮಧ್ಯವರ್ತಿಗಳನ್ನು ಇಲ್ಲವಾಗಿಸಿರುವುದರಿಂದ ರೈತರು ತಾವು ಬೆಳೆದ ಉತ್ತನ್ನಗಳನ್ನು ನೇರವಾಗಿ ಮಾರುಕಟ್ಷೆಯಲ್ಲಿ ಮಾರಾಟ ಮಾಡಿ ಹೆಚ್ಚನ ಲಾಭಗಳಿಸಲು ಅನುಕೂಲವಾಗಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಹೇಳಿದ್ದಾರೆ ಇತ್ತೀಚೆಗೆ ಹೆಚ್ಚಿನ ಮಾರುಕಟ್ಟೆಗಳು ಕೇಂದ್ರ ಸರ್ಕಾರದ ಎಲೆಕ್ಲಾನಿಕ್ ಮಾರಾಟ ಪೋರ್ಟಲ್ ಆಗಿರುವ ಇ ನಾಮ್ ಅಥವಾ ರಾಷ್ಟೀಯ ಕೃಷಿ ಮಾರುಕಟ್ಟೆ ವ್ಯವಸ್ಥೆಗೆ ಬದಲಾಗಿರುವುದರಿಂದ ೆರೈತರಿಗೆ ಅನುಕೂಲವಾಗಿದೆ ಎಂದು ಅವರು ತಿಳಿಸಿದರು

ಈ ವಿಷಯದ ಗಂಭೀರತೆ ಅರಿಯದೇ ಕಾಂಗ್ರೆಸ್ ಅಧ್ಯಕ್ಷರು ಆಧಾರರಹಿತ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಸತ್ತ ತಿಳಿದುಕೊಳ್ಳದೇ ಮಾತನಾಡುವುದು ಹವ್ಯಾಸವಾಗಿದೆ ಎಂದು ಸಂಸತ್ತಿನ ಹೊರಗಡೆ ಇಂದು ಸುದ್ದಿಗಾರರಿಗೆ ತಿಳಿಸಿದರು ದೇಶದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಸವಾಲುಗಳಿದ್ದು ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೆಚ್ಚಿಸುವುದು ಅತ್ಯಂತ ಅಗತ್ಲವಾಗಿದೆ ಎಂದು ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ಹೇಳಿದ್ದಾರೆ ನವದೆಪಲಿಯಲ್ಲಿಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಏರ್ಪಡಿಸಿದ್ದ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಅಭಿವೃದ್ದಿ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅಸಮತೋಲನದ ಬೆಳವಣಿಗೆ ಮತ್ತು ಆಹಾರ ಪದಾರ್ಥ ವ್ಲರ್ಥ ಮಾಡುವುದರ ವಿರುದ್ದ ಹೋರಾಡುವ ಅಗತ್ಯವಿದೆ ಜನರಿಗೆ ಪೌಷ್ಲಿಕ ಆಹಾರ ಒದಗಿಸುವುದು ದೊಡ್ಡ ಸಮಸ್ಯೆಯಾಗಿದ್ದು ದೇಶದಲ್ಲಿ ಮಕ್ಕಳು ಅಪೌಷ್ಲಿಕತೆಯಿಂದ ಬಳಲುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ ಎಂದು ಅಮಿತಾಬ್ ಕಾಂತ್ ಹೇಳಿದ್ದಾರೆ ಒಂದುಳದ ಜಿಲ್ಲೆಗಳ ಅಭಿವೃದ್ದಿಯಲ್ಲಿ ಸಾರ್ವಜನಿಕ ವಲಯ ಮಹತ್ವದ ಪಾತ್ರವಹಿಸಬೇಕು ಪ್ರಾಥಮಿಕ ಶಾಲೆಗಳಲ್ಲಿ ತರಬೇತಿ ಹೊಂದಿದ ಶಿಕ್ಷಕರನ್ನು ನೇಮಿಸುವ ಅಗತ್ನವಿದೆ ಎಂದು ಅವರು ಹೇಳಿದರು